ಪರಿಶೀಲನೆ

ಗುವಾಪತಿಯಲ್ಲಿ ಈ ಕುರಿತಂತೆ ಆನ್ಲ್ಲೆನ್ ಮೂಲಕ ವಸ್ತುಸ್ತಿತಿ ವರದಿಯನ್ನು ಪಡೆದುಕೊಳ್ಳಬಹುದಾಗಿದೆ ಅಲ್ಲದೆ ರಾಷ್ಷೀಯ ನಾಗರಿಕರ ನೋಂದಣಿಯ ಪೂರ್ಣ ಮಾಹಿತಿಯನ್ನು ಸೇವಾ ಕೇಂದ್ರದಲ್ಲಿ ಸಾರ್ವಜನಿಕರಿಗೆ ಲಭ್ಞವಾಗುವಂತೆ ಪ್ರಕಟಸಲಾಗಿದೆ ಎಂದರು ಜಿಲ್ಲಾಡಳತದ ಕೆಲಸದ ಅವಧಿಯಲ್ಲಿ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಸಲಾಗಿದೆ

ಇದರಲ್ಲಿ ಯಾವುದೇ ನೈಜ ವ್ಯಕ್ತಿಯ ಹೆಸರುಗಳು ಹೊರಗುಳಿಯದಂತೆ ರಾಜ್ಯ ಸರ್ಕಾರ ನೋಡಿಕೊಳ್ಳಬೇಕೆಂದು ಬಿಜೆಪಿಯ ಉಪಾಧ್ಯಕ್ಷ ವಿಜಯ್ ಗುಪ್ತಾ ಹೇಳಿದ್ದಾರೆ ಜೋಡೋ ಪೀಪಲ್ತ ಮುಖಂಡ ಮತ್ತು ಹಿರಿಯ ಸಚಿವ ಪ್ರಮೀಳಾ ರಾಣಿ ಬ್ರಹ್ಮ ಮಾತನಾಡಿ ಯಾವುದೇ ಕಾರಣಕ್ಕೂ ನೈಜ ವ್ಯಕ್ತಿಗಳ ಸ್ವಳೀಯ ನಿವಾಸಿಗಳ ಹೆಸರುಗಳು ಎನ್ಆರ್ಸಿಯಿಂದ ಹೊರಗುಳಿಯದಂತೆ ಜಿಲ್ಲಾಡಳಿತ ನೋಡಿಕೊಳ್ಲಬೇಕೆಂದು ಸೂಚಿಸಿದರು

ನೈಜ ವ್ನಕ್ನಿಗಳ ಹೆಸರುಗಳು ನೋಂದಣಿಯಿಂದ ದೂರ ಉಳಿಯಬಾರದು ಎಂದು ಸಲಹೆ ಮಾಡಿದರು

ಈ ದಿಢೀರ್ ಪರಿಶೀಲನೆಯಲ್ಲಿ ರೈಲ್ವೇ ಕಲ್ಲಿದ್ದಲು ಗಣಿಗಳು ಕಲ್ಲಿದ್ದಲು ವಲಯಗಳು ವೈದ್ಯಕೀಯ ಮತ್ತು ಆರೋಗ್ಯ ಸಂರಕ್ಷಣೆ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಮೇಲೆ ಅನಿರೀಕ್ಷಿತವಾಗಿ ತನಿಖೆ ನಡೆಸಲಾಗಿದೆ ಎಂದು ವರದಿಯಾಗಿದೆ ಇಂತಹ ಇಲಾಖೆಗಳಂದ ಸೇವೆಗಳನ್ನು ಪಡೆದುಕೊಳ್ಳುವ ಸಮಯದಲ್ಲಿ ಸಾಮಾನ್ನ ನಾಗರಿಕರು ಎದುರಿಸಬಹುದಾದ ಸಂಭಾವ್ನ ಭ್ರಷ್ಟಾಚಾರ ಮತ್ತು ಸಂಕಷ್ಷಗಳ ಕುರಿತು ಎಲ್ಲಾ ಪಾಲುದಾರರನ್ನು ಈ ಅಭಿಯಾನದ ಮೂಲಕ ಜಾಗ್ಯತಗೊಳಿಸುವ ಉದ್ದೇಶದಿಂದ ತನಿಖೆ ನಡೆಸಲಾಯಿತು ಎಂದು ಮೂಲಗಳು ತಿಳಿಸಿವೆ

ಸತೀಶ್ ರೆಡ್ಡಿ ಹೇಳಿದ್ದಾರೆ ಲೇಷ್ನಲ್ಲಿ ಆಕಾಶವಾಣಿ ಬಾತ್ತೀದಾರರೊಂದಿಗೆ ನಡೆಸಿದ ಸಂವಾದದಲ್ಲಿ ಅವರು ಲಡಾಕ್ನ ಗಡಿ ಪ್ರದೇಶದಲ್ಲಿ ತೀತಲ ವಾತಾವರಣದಲ್ಲಿ ಕೃಷಿ ಚಟುವಟಿಕೆಯನ್ನು ವಿಸ್ತರಿಸಿ ರೈತರ ಆದಾಯವನ್ನು ಧ್ವಿಗುಣಗೊಳಸುವ ಉದ್ಲೇಶದಿಂದ ಗಡಿಯಲ್ಲಿರುವ ಗ್ರಾಮಗಳಲ್ಲಿ ಸೇನೆಯ ನೆರವಿನೊಂದಿಗೆ ಕೈಷಿ ವಲಯದ ಬಲವರ್ಧನೆಗೆ ಆದ್ಲತೆ ನೀಡಲಾಗಿದೆ ಎಂದರು ಲಡಾಕ್ ವಲಯದಲ್ಲಿನ ಅತಿ ಎತ್ತರದ ಪ್ರದೇಶದಲ್ಲಿ ಜನಜೀವನ ದುಸ್ತರವಾಗಿದ್ದರೂ ಅಲ್ಲಿಯ ವಾತಾವರಣಕ್ಕೆ ಸಂಬಂಧಿಸಿದಂತೆ ಡಿಆರ್ಡಿಟ ಸಂಸ್ನೆ ಕ್ರಷಿ ಚಟುವಟಿಕೆ ವಿಸ್ತರಣೆಗೆ ಅಗತ್ಯ ಸಂಶೋಧನೆ ಕೈಗೊಂಡಿದೆ ಎಂದರು ಈಶಾನ್ಯ ರಾಜ್ಯಗಳಲ್ಲಿ ಡಿಆರ್ಡಿಟ ಇಂತಹ ಪ್ರಯೋಗಗಳನ್ನು ಸಮಪರ್ಕವಾಗಿ ನಡೆಸಿದೆ ಎಂದು ಸಂಸ್ಟೆಯ ಮುಖ್ಯಸ್ಥ ಡಾ

ಸತೀಶ್ ರೆಡ್ಡಿ ತಿಳಿಸಿದರು

ಬಡತನ ನಿರ್ಮೂಲನೆ ಪರಿಸರ ಸಂರಕ್ಷಣೆ ಹಸಿವು ಮುಕ್ತ ರಾಜ್ಯ ಇಂಧನ ಶಿಕ್ಷಣ ಹವಾಮಾನ ವೈಪರೀತ್ಯ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ವಿಧಾನಸಭಾಧ್ವಕ್ಷರು ತಿಳಿಸಿದರು

ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಈ ಕುರಿತು ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ಘೋಷಿಸಿದಂತೆ ಸೆಪ್ಲೆಂಬರ್ ಮಾಸಾದ್ಯಂತ ಪೌಷ್ನಿಕಾಂಶ ಕೊರತೆ ಇರುವ ಮಕ್ಕಳು ಮತ್ತು ಮಹಿಳೆಯರಿಗೆ ಅಗತ್ತವಾದ ಪೌಷ್ನಿಕ ಆಹಾರ ನೀಡುವ ಕಾರ್ಯಕ್ತಮ ಇದಾಗಿದೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಸ್ನತಿ ಇರಾನಿ ಅಂಗಸವಾಡಿ ಕಾರ್ಯಕರ್ತೆಯರು ಮನೆಮನೆಗೆ ತೆರಳಿ ಪೌಷ್ಟಿಕಾಂಶ ಕೊರತೆ ಇರುವ ಮಕ್ಕಳನ್ನು ಗುರುತಿಸಿ ಅಗತ್ತ ಪೌಷ್ನಿಕ ಆಹಾರವನ್ನು ದಿನಂಪ್ರತಿ ನೀಡಬೇಕೆಂದು ಸೂಚಿಸಿದ್ದಾರೆ ಅನಿಮೀಯಾ ಮತ್ತು ಡಯೇರಿಯಾದಿಂದ ತೀವ್ರ ಅಸ್ತಸ್ಥರಾಗುವ ಮಕ್ಕಳನ್ನು ಗುರುತಿಸಿ ಅವರಿಗೆ ಪೌಷ್ಣಿಕ ಆಹಾರವನ್ನು ತಲುಪಿಸಲು ಅಂಗನವಾಡಿ ಕಾರ್ಯಕರ್ತೆಯರು ಮುಂದಾಗಬೇಕೆಂದು ಅವರು ಸೂಚಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಕಳೆದ ಮಾರ್ಚ್ನಲ್ಲಿ ರಾಜಸ್ತಾನದ ಜುನಾಗರ್ನಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದ್ದರು ಬಾಣಂತಿಯರಿಗೂ ಸಹ ಅಗತ್ಯ ಪೌಷ್ಠಿಕ ಆಹಾರವನ್ನು ನೀಡುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ದೇಶದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಿರ್ದೇಶನ ನೀಡಿದೆ

ನೆಂಟ್ ಜನರಲ್ ಕೆ ಜೆ ಎಸ್ ಧಿಲ್ಲೋನ್ ಸಹ ಗಡಿ ನಿಯಂತ್ರಣ ರೇಖೆಯಲ್ಲಿನ ಮುಂಚೂಣಿ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಕಮಾಂಡರ್ಗಳು ಮತ್ತು ಪಡೆಗಳೊಂದಿಗೆ ಮಾತುಕತೆ ನಡೆಸಿದರು ಇದೇ ವೇಳೆ ಸೇನಾ ಮುಖ್ಯಸ್ತರು ಸ್ಸೆನಿಕರ ಉನ್ನತ ಸ್ಸೆರ್ಯ ಹಾಗೂ ಪ್ರೇರಣೆಯನ್ನು ಶ್ಲಾಘಿಸಿ ಮುಂಬರುವ ಆಕ್ಷಮ ಒಳನುಸುಳುವಿಕೆ ಪ್ರಯತ್ಯಗಳ ಭದ್ರತಾ ಸವಾಲುಗಳನ್ನು ಎದುರಿಸಲು ಸನ್ನಧರಾಗಿರುವಂತೆ ಸೂಚಿಸಿದರು ಇಂದು ಜನರಲ್ ರಾವತ್ ಅವರು ಬದಾಮ್ಬಾಗ್ ಪ್ರಧಾನ ಕಚೇರಿಗೆ ಭೇಟಿ ನೀಡಲಿದ್ಲು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆಯುವ ಸಾಧ್ಯತೆ ಇದೆ

ನಾಳೆ ಸಂಜೆಯ ಒಳಗಾಗಿ ಚಂದ್ರನ ಕಕ್ಷೆಯ ಸುತ್ತಲೂ ತನ್ನ ವಾಪ್ತಿಯ ಪರಿಭ್ರಮಣವನ್ನು ಅದು ಕಡಿಮೆ ಮಾಡಲಿದೆ ಎಂದು ಇಸ್ತೋ ತನ್ನ ವರದಿಯನ್ನು ತಿಳಿಸಿದೆ ಅಂಗಾಂಗಗಳ ಕಸಿ ಹೊರತುಪಡಿಸಿ ವಿದೇಶದಿಂದ ಭಾರತಕ್ಷೆ ಬರುವ ಪ್ರವಾಸಿಗರು ದೇಶದ ಯಾವುದೇ ಭಾಗದಲ್ಲಿ ಚಿಕಿತ್ತೆ ಪಡೆಯಬಹುದು ಎಂದು ಗ್ಲಹ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ಸ್ಪಷ್ಷಪಡಿಸಿದೆ ವಿದೇಶದಿಂದ ಭಾರತಕ್ಕೆ ಬರುವ ಪ್ರವಾಸಿಗರು ವೈದ್ಯಕೀಯ ತಪಾಸಣೆಗೊಳಪಡುವವರು ಚಿಕಿತ್ತೆಗೆ ದಾಖಲಾಗುವವರು ಅಂಗಾಂಗಗಳ ಕಸಿ ಹೊರತುಪಡಿಸಿ ಉಳಿದ ಚಿಕಿತ್ತೆ ಪಡೆಯಲು ಅವಕಾಶವಿರುತ್ತದೆ ವೈದ್ಯಕೀಯ ವೀಸಾ ಪಡೆದವರು ನಿಯಮಿತ ಅವಧಿಯಲ್ಲಿ ಚಿಕಿತ್ಸೆ ಪಡೆದು ಸ್ವದೇಶಕ್ಕೆ ವಾಪಾಸಾಗುವಂತೆ ಅವಕಾಶ ಕಲ್ಪಿಸಲಾಗಿದೆ ಕೆಲವು ವಿದೇಶಿಗರು ಪ್ರವಾಸದ ಹೆಸರಿನಲ್ಲಿ ಭಾರತಕ್ಕೆ ಆಗಮಿಸಿ ತಮ್ಮ ದೇಶಕ್ಕೆ ವಾಪಾಸಾಗದೆ ಇರುವ ಪ್ರಕರಣಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಗೃಹ ಸಚಿವಾಲಯ ಸ್ವಷ್ಷ ನಿರ್ದೇತನ ಹಾಗೂ ಸೂಚನೆಗಳನ್ನು ವಿದೇತಿ ನಾಗರೀಕರಿಗೆ ನೀಡಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ

ಎಚ್

ಆಕಾಶವಾಣಿಯು ಪಂದ್ಯ ಕುರಿತು ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವೀಕ್ಷಕ ವಿವರಣೆ ಪ್ರಸಾರ ಮಾಡುತ್ತಿದ್ದು ಇದನ್ನು ರಾಜಧಾನಿ ಎಫ್ಎಂ ರೈನ್ ದೋ ಸಂಪರ್ಕ ಜಾಲದಲ್ಲಿ ಕೇಳಬಹುದಾಗಿದೆ